ರಾಜ್ಯದಲ್ಲಿ ಮಕ್ಕಳ ಲಿಂಗಾನುಪಾತದಲ್ಲಿ ಸುಧಾರಣೆ ಮೇಲ್ಮನೆ ಪ್ರಕ್ನೋತ್ತರ ವೇಳೆ ಸಚಿವೆ ಡಾ

ಇಂದು ಸಂಜೆ ಸದನವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿದಾಯ ಭಾಷಣ ಮಾಡಿದರು ಬಹುತೇಕ ಮೂರು ದಶಕಗಳ ನಂತರ ಪೂರ್ಣ ಬಹುಮತದೊಂದಿಗೆ ಆಡಳಿತ ನಡೆಸಿದ ತಮ್ಮ ಸರ್ಕಾರ ಎಲ್ಲರ ಹಿತರಕ್ಷಣೆಗೆ ಆದ್ದತೆ ನೀಡಿದೆ ಎಂದರು ಭಾರತ ಈಗ ಅತಿ ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಿದೆ ಆತ್ಮವಿಶ್ವಾಸ ಅಭಿವೃದ್ಧಿಯ ಗತಿಯನ್ನು ಚುರುಕುಗೊಳಿಸುತ್ತದೆ ಜಗತ್ತಿನ ಎಲ್ಲ ಪ್ರತಿಷ್ಠಿತ ಸಂಸ್ಥೆಗಳು ಭಾರತದ ಉಜ್ಜಲ ಭವಿಷ್ಠದ ಬಗ್ಗೆ ಒಕೊರಲ ಪ್ರಶಂಸೆ ವ್ಯಕ್ತಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿಗಳು ಬಣ್ಣಿಸಿದರು

ಹಲವು ಮಹತ್ವದ ವಿಷಯಗಳ ಬಗ್ಗೆ ಖರ್ಗೆ ಅವರು ಅತ್ತಂತ ಸಮಯೋಚಿತ ಪ್ರಸ್ತಾಪಗಳನ್ನು ಮಾಡಿದ್ದಾರೆ ಎಂದು ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಲೋಕಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಸುಮಿತ್ರಾ ಮಹಾಜನ್ ಅವರಿಗೆ ಪ್ರಧಾನಿ ವಿಶೇಷ ಅಭಿನಂದನೆ ಸಲ್ಲಿಸಿದರು

ತಮ್ಮ ಸಚಿವ ಸಂಪುಟದಲ್ಲಿ ಅತಿ ಹೆಚ್ಚು ಮಹಿಳಾ ಸಚಿವರು ಕಾರ್ಯನಿರ್ವಹಿಸಿದರು ಅತ್ಯುನ್ನತ ಖಾತೆಗಳಾದ ವಿದೇಶಾಂಗ ಮತ್ತು ರಕ್ಷಣಾ ಇಲಾಖೆಗಳ ಹೊಣೆಗಾರಿಕೆಯನ್ನು ಮಹಿಳಾ ಸಚಿವರು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಸಂಸತ್ತಿಗೆ ಸಂಬಂಧಿಸಿದ ಅನೇಕ ಹುದ್ದೆಗಳನ್ನು ದಕ್ಷತೆಯಿಂದ ನಿರ್ವಹಿಸಿರುವ ಎಲ್ಲ ಮಹಿಳಾ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಪ್ರಧಾನಿ ಮೋದಿ ಹೇಳಿದರು

ಸಮಾಜದ ಎಲ್ಲಾ ವರ್ಗಗಳ ಹಿತರಕ್ಷಣೆ ಕುರಿತ ಚರ್ಚೆಯಲ್ಲಿ ಪಕ್ಷಭೇದವಿಲ್ಲದೇ ಎಲ್ಲಾ ಸಂಸದರು ಪಾಲ್ಗೊಂಡರು ಎಂದು ಸುಮಿತ್ರಾ ಮಹಾಜನ್ ಸ್ಮರಿಸಿದರು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಅನಂತಕುಮಾರ್ ಅವರ ಕೊಡುಗೆಯನ್ನು ಈ ವೇಳೆ ಸ್ತರಿಸಲಾಯಿತು

ರಾಜ್ಯಸಭೆಯ ಕಲಾಪವನ್ನು ಸಹ ಅನಿರ್ಧಿಪ್ಟಾವಧಿಗೆ ಮುಂದೂಡಲಾಗಿದೆ ಧ್ದನಿ ಮುದ್ರಿಕೆ ವಿಚಾರ ಇಂದು ಕೂಡಾ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗಿ ತೀವ್ರ ಚರ್ಚೆ ನಡೆಯಿತು ವಿಶೇಷ ತನಿಖಾ ತಂಡ ನೇಮಿಸಿ ಧ್ವನಿ ಮುದ್ರಿಕೆ ವಿಚಾರದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಸರ್ಕಾರದ ನಿಲುವನ್ನು ಮರು ಪರಿಶೀಲಿಸಬೇಕೆಂದು ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಸಭಾಧ್ಯಕ್ಷ ಎಸ್

ಇದಕ್ಕೆ ಸಭಾಧ್ಯಕ್ಷರಿಂದ ಯಾವುದೇ ಸಮ್ಮತಿ ದೊರೆಯದಿದ್ದಾಗ ಬಿಜೆಪಿ ಸದಸ್ಟರು ಸಭಾಧ್ಯಕ್ಷರ ಪೀಠದ ಎದುರಿನ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು ಧ್ವನಿಮುದ್ರಿಕೆಯಲ್ಲಿ ಸರ್ಕಾರವನ್ನು ಅಶ್ಕಿರಗೊಳಿಸುವ ಹಾಗೂ ಶಾಸಕರ ಖರೀದಿ ವ್ಯಾಪಾರದ ಸ್ಪಷ್ಟ ಸಂಕೇತ ದೊರೆತಿದ್ದು ಎಸ್ ಐಟಿ ಮೂಲಕವೇ ತನಿಖೆ ನಡೆದು ತಪಿತಸ್ಥರ ವಿರುದ್ದ ತ್ರಮ ಜರುಗಿಸುವುದು ಸೂಕ್ತವಾಗಿದೆ ಎಂದು ಸಮಿತ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಪ್ರತಿಪಾದಿಸಿದರು ನಂತರ ಮಾತನಾಡಿದ ಸ್ವೀಕರ್ ರಮೇಶ್ ಕುಮಾರ್ ಐದು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗಿದೆ ಎತ್ತಿನಹೊಳೆ ಯೋಜನೆ ಹಾಗೂ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿಚಾರ ಕುರಿತಂತೆ ಚರ್ಚೆಯಾಗಬೇಕಿದ್ದು ಧರಣಿ ನಿರತ ಸದಸ್ಯರು ಇದಕ್ಕೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಬೇಕಾಗಿದ್ದು ಹಣಕಾಸು ಮಸೂದೆ ಅಂಗೀಕಾರವಾಗಬೇಕಿದೆ ಎಂದು ವಿವರಿಸಿದರು

ನಂತರ ಸಭೆಯನ್ನು ಅಪರಾಹ್ನ ಮೂರೂವರೆ ಗಂಟೆಗೆ ಮುಂದೂಡಲಾಯಿತು ಬೋಜನ ವಿರಾಮದ ನಂತರವೂ ಬಿಜೆಪಿ ಧರಣಿ ಮುಂದುವರೆಯಿತು ಈ ನಡುವೆ ಸಭಾಧ್ಯಕ್ಷ ರಮೇಶ್ ಕುಮಾರ್ ಸದನದಲ್ಲಿ ನಿನ್ನೆ ನೀಡಿದ ಹೇಳಿಕೆಗೆ ಸ್ವಯಂ ಪ್ರೇರಿತರಾಗಿ ಕ್ಷಮೆ ಕೋರಿದರು ಬಳಿಕ ಬಿಜೆಪಿ ಸದಸ್ಯರು ಶಾಸಕ ಪ್ರೀತಂಗೌಡ ಅವರ ನಿವಾಸದ ಮೇಲಿನ ದಾಳಿ ಪ್ರಕರಣ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರ ನಡುವೆ ಆರೋಪ ಪ್ರತ್ಯಾಕೋಪ ಉಂಟಾಗಿ ಗದ್ದಲ ನಿರ್ಮಾಣವಾದಾಗ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು ಹಾವೇರಿ ಹಾನಗಲ್ ತಾಲ್ಡೂಕು ಹೆರೂರು ಗ್ರಾಮದಲ್ಲಿ ಗಣರಾಜ್ಯೋತ್ಸವ ದಿನ ಶಾಲಾ ಮಕ್ಕಳ ಮೇಲೆ ಹಲ್ಲೆ ಹಾಗೂ ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ಮನೆ ಮೇಲೆ ದಾಳಿ ಖಂಡಿಸಿ ಬಿಜೆಪಿ ಸದಸ್ಕರು ವಿಧಾನಪರಿಷತ್ತಿನಲ್ಲಿ ಇಂದು ಪ್ರತಿಭಟನೆ ನಡೆಸಿದರು ಭೋಜನ ವಿರಾಮದ ನಂತರ ಸದನ ಸಮಾವೇಶಗೊಂಡಾಗ ಹಲ್ಲೆ ಕುರಿತು ಚರ್ಚಿಸಲು ಅವಕಾಶ ನೀಡಬೇಕೆಂದು ಪ್ರತಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಬಿಜೆಪಿ ಸದಸ್ಯರು ಆಗ್ರಹಿಸಿದರು ಈ ವೇಳೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಥರ ಮಾತಿನ ಚಕಮಕಿ ನಡೆದು ಸದನದಲ್ಲಿ ಗದ್ದಲ ಕೋಲಾಹಲದ ವಾತಾವರಣ ಉಂಟಾಯಿತು ನಂತರ ಅರ್ಧಗಂಟೆ ಕಲಾಪವನ್ನು ಸಭಾಪತಿ ಮುಂದೂಡಿದರು ಬಳಕ ಸಮಾವೇಶಗೊಂಡಾಗಲೂ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರೆಸಿ ಚರ್ಚೆಗೆ ಪಟ್ಟು ಹಿಡಿದರು ಗಲಾಟೆಯ ನಡುವೆಯೇ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಕೈಗೊಳ್ಳಲಾಯಿತು ನಂತರ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿ ಬಿಜೆಪಿ ವಿಧಾನಪರಿಷತ್ತಿನಲ್ಲಿ ಇಂದು ಕೂಡಾ ಧರಣಿ ನಡೆಸಿತು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಧರಣಿ ನಡೆಸಿದ ಬಿಜೆಪಿ ಸದಸ್ಯರುಶುದ್ಧ ನೀರಿನ ಘಟಕಗಳ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದ್ದುಸರ್ಕಾರ ತನಿಖೆ ನಡೆಸಬೇಕು ಇಲ್ಲದಿದ್ದರೆ ಬಿಜೆಪಿಯೇ ತನಿಖೆ ನಡೆಸಿ ಸರ್ಕಾರಕ್ಷೆ ವರದಿ ಸಲ್ಲಿಸಲಿದೆ ಎಂದು ಹೇಳಿದರು ಸಭಾನಾಯಕಿ ಡಾ ಜಯಮಾಲಾ ಮಾತನಾಡಿ ಅವ್ಯವಹಾರದ ಬಗ್ಗೆ ದಾಖಲೆಗಳನ್ನು ನೀಡಿದರೆ ಸರ್ಕಾರ ತನಿಖೆ ನಡೆಸಲಿದೆ ತಪಿತಸ್ಥರನ್ನು ರಕ್ಷಿಸುವ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದರು ನಂತರ ಬಿಜೆಪಿ ಸದಸ್ಯರು ಧರಣಿ ಹಿಂಪಡೆದರು ಹಾಸನದ ಬಿಜೆಪಿ ಶಾಸಕ ಪ್ರೀತಂಗೌಡ ಅವರ ನಿವಾಸದ ಮೇಲೆ ದಾಳಿ ನಡೆದಿದ್ದು ಖಂಡನೀಯ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿ

ಕೇಂದ್ರ ಗೃಹ ಸಚಿವ ರಾಜನಾಥ್ ಅವರ ಗಮನಕ್ಕೆ ಈ ವಿಚಾರವನ್ನು ತರುವುದಾಗಿ ಯಡಿಯೂರಪ್ಪ ಹೇಳಿದರು ಶಾಸಕ ಪ್ರೀತಂಗೌಡ ಮಾತನಾಡಿ ತಮ್ಮ ಕುಟುಂಬದವರ ಮೇಲೆ ಹಲ್ಲೆ ನಡೆದಿದ್ದು ಕೊಲೆ ಯತ್ನ ನಡೆಸಲಾಗಿದೆ ಎಂದು ಆರೋಪಿಸಿದರು

ವಿಧಾನಪರಿಷತ್ತಿನಲ್ಲಿಂದು ಪ್ರಕ್ಷೆಯೊಂದಕ್ಕೆ ಉತ್ತರಿಸಿದ ಸಚಿವರು ಜಿಲ್ಲಾಧಿಕಾರಿಗಳ ಪಿಡಿ ಬಾತೆಯಲ್ಲಿ ಕೋಟ ರೂಪಾಯಿಗಳಗಿಂತ ಕಡಿಮೆ ಅನುದಾನ ಇರದಂತೆ ನೋಡಿಕೊಳ್ಳಲಾಗುತ್ತಿದೆ ಪರಿಸ್ಥಿತಿ ಅವಲೋಕಿಸುವ ಸಲುವಾಗಿ ವಿಭಾಗೀಯ ಮಟ್ಟದಲ್ಲಿ ಸಚಿವ ಸಂಪುಟ ಉಪಸಮಿತಿಗಳನ್ನು ರಚಿಸಲಾಗಿದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮೇವಿನ ಕೊರತೆಯಾಗದಂತೆ ಮುನೈಚ್ದರಿಕೆ ವಹಿಸಲಾಗಿದೆ ಎಂದು ತಿಳಿಸಿದರು ಜನ ಗುಳೇ ಹೋಗದಂತೆ ಎಲ್ಲಾ ಅಗತ್ನ ಕ್ರಮ ಕೈಗೊಳ್ಳಲಾಗಿದೆ

ಜಯಮಾಲಾ ತಿಳಿಸಿದ್ದಾರೆ ವಿಧಾನಪರಿಷತ್ತಿನಲ್ಲಿ ಪ್ರಕ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು ಜನನ ಸಂದರ್ಭದಲ್ಲಿ ಲಿಂಗಾನುಪಾತ ಹೆಚ್ಚಾಗಿರುವುದು ಕಂಡು ಬಂದಿದೆ ಎಂದರು ಹೆಣ್ಣು ಮಕ್ಕಳ ರಕ್ಷಣೆ ಬದುಕುವ ಹಕ್ಕು ಉಳಿಸಲು ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ

ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಿಂದ ದೇಶಾದ್ಯಂತ ಸಾವಿರ ಪುರುಷರ ಹೋಲಿಕೆಯಲ್ಲಿ ಹೇಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಳವಾಗಿದೆ ಎಂದು ತಿಳಿಸಿದರು ಭೂಣ ಹತ್ಕೆ ತಡೆಯುವುದು ಹೆಣ್ಣು ಮಗುವಿನ ರಕ್ಷಣೆ ಉಳವು ವಿದ್ಯಾಭ್ಯಾಸವನ್ನು ಉತ್ತೇಜಿಸುವುದು ಸರ್ಕಾರದ ಧ್ಯೇಯವಾಗಿದೆ

ಮಾಹಿತಿ ಮತ್ತು ಮನರಂಜನೆಯ ಮಾಧ್ಯಮವಾದ ರೇಡಿಯೋ ಜನರನ್ನು ಮಾಹಿತಿ ಹಾಗೂ ಸಂಪರ್ಕದ ಮೂಲಕ ಸಬಲಗೊಳಿಸಲು ಪ್ರಮುಖ ಸಾಧನವಾಗಿದೆ

ವಿಶ್ವದ ಮೂಲೆ ಮೂಲೆಗಳ ಜನರನ್ನು ಒಗ್ಗೂಡಿಸುವ ಅದ್ವಿತೀಯ ಸಾಮರ್ಥ್ಯವುಳ್ಳ ರೇಡಿಯೋದ ಸಾಧನೆಯನ್ನು ಬಣ್ಣಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ

ಮುನ್ನೂಚನೆಯಂತೆ ರಾಜ್ಯಾದ್ಯಂತ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ

ಬಳ್ಳಾರಿಯ ಹೊಸಪೇಟೆಯಲ್ಲಿ ಬಿಜೆಪಿ ನಾಳೆ ಆಯೋಜಿಸಿರುವ ಪ್ರಭುದ್ದರ ಸಮಾವೇತದಲ್ಲಿ ಪಾಲ್ಗೊಳ್ಳಲು ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸುತ್ತಿದ್ದಾರೆ ಎಂದು ಜಿಲ್ಲಾಧ್ಯಕ್ಷ ಚೆನ್ನಬಸವನಗೌಡ ತಿಳಿಸಿದ್ದಾರೆ

ಮಹದಾಯಿ ಮತ್ತು ಕಳಸಾ ಬಂಡೂರಿ ನಾಲಾ ಜೋಡಣೆ ಕಾಮಗಾರಿ ಕೈಗೆತ್ತಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ರೈತ ಸೇನಾ ರಾಜ್ಯ ಸಮಿತಿ ಅಧ್ಯಕ್ಷ ವೀರೇತ ಸೊಬರದಮಠ್ ಗದಗ್ ನಲ್ಲಿಂದು ಆರೋಪಿಸಿದ್ದಾರೆ

ಧಾರವಾಡ ಕರ್ನಾಟಕ ಕಾಲೇಜಿನ ಸಂಗೀತ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾ